ರಾಜನಾಥ್ ಸಿಂಗ್ ಸಮಾಲೋಚನೆ

ಪರಿಶಿಷ್ಷ ಜಾತಿ ಮತ್ತು ಪರಿಶಿಷ್ಷ ವರ್ಗದ ನೌಕರರಿಗೆ ಬಡ್ಡಿ ಮೀಸಲಾತಿ ನಿಯಮ ಅನುಷ್ನಾನಗೊಳಿಸುವಂತೆ ಎಲ್ಲಾ ಇಲಾಖೆಗಳು ಮತ್ತು ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಸೂಚನೆ

ಇಂದು ಈದ್ ಉಲ್ ಫಿತರ್ ಆಚರಣೆ ರಾಷ್ಟಪತಿ ಮತ್ತು ಉಪರಾಷ್ಟಪತಿ ಅವರಿಂದ ದೇಶದ ಜನತೆಗೆ ಶುಭ

ಜಮ್ಮ ಮತ್ತು ಕಾಶ್ವೀರದಲ್ಲಿ ಭದ್ರತಾ ಪರಿಸ್ಹಿತಿ ಹಾಗೂ ಪವಿತ್ರ ರಂಜ್ಯಾನ್ ಮಾಸದಲ್ಲಿ ಕಾರ್ಯಚಟುವಟಕೆ ಸ್ಹಗಿತ ಪರಾಮರ್ತೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗ್ಯಪ ಸಚಿವ ರಾಜನಾಥ್ ಸಿಂಗ್ ಅವರೊಂದಿಗೆ ನಿನ್ನೆ ದೆಹಲಿಯಲ್ಲಿ ಸಮಾಲೋಚನೆ ನಡೆಸಿದರು ಶ್ರೀನಗರದಲ್ಲಿ ಪತ್ರಕರ್ತ ಶುಜಾತ್ ಬುಖಾರಿ ಹತ್ಯ ಸೇರಿದಂತೆ ಇತ್ತೀಚಿಗೆ ನಡೆದ ಹಲವು ದಾಳಿಗಳು ಹಾಗೂ ಕಾಶ್ಮೀರದ ಕಣಿವೆಯ ಪ್ರಸಕ್ತ ಸ್ಥಿತಿಗತಿ ಕುರಿತು ಗೃಹ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ಅವರಿಗೆ ವಿವರ ನೀಡಿದರು

ದಿನಪೂರ್ತಿ ನಡೆಯಲಿರುವ ಈ ಸಭೆಯಲ್ಲಿ ಕೇಂದ್ರ ಸಚಿವರು ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಕೇಂದ್ರಾಡಳಿತ ಪ್ರದೇಶಗಳ ಉಪ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಅಭಿವೃದ್ಧಿಯ ಕಲ್ಪನೆಯನ್ನು ರೂಪಿಸಲು ರಾಜ್ಯಗಳನ್ನು ಸ್ಕ್ರಿಯವಾಗಿ ತೊಡಗಿಸಿಕೊಂಡು ಕಾರ್ಯತಂತ್ರ ಹಾಗೂ ರಾಷ್ಟೀಯ ಅಭಿವೃದ್ಧಿಯ ಆದ್ಯತೆಗಳನ್ನು ನಿರ್ಧರಿಸುವ ಹೊಣೆಯನ್ನು ಆಡಳಿತ ಮಂಡಳಿಗೆ ವಹಿಸಲಾಗಿದೆ ಸಭೆಯಲ್ಲಿ ಕಳೆದ ವರ್ಷ ಕೈಗೊಂಡ ಕಾರ್ಯಗಳ ಪರಾಮರ್ಶೆ ಹಾಗೂ ಭವಿಷ್ಠದ ಅಭಿವೃದ್ಧಿ ಆದ್ಧತೆಗಳ ಕುರಿತು ಚರ್ಚೆ ನಡೆಯಲಿದೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಗ್ರೀಸ್ ಸುರಿನಾಮ್ ಹಾಗೂ ಕ್ಯೂಬಾ ದೇಶಗಳಿಗೆ ಇಂದಿನಿಂದ ಪ್ರವಾಸ ಆರಂಭಿಸಲಿದ್ದಾರೆ ಉಕ್ಕು ಬಾತೆ ರಾಜ್ಯ ಸಚಿವ ವಿಷ್ಣುದೇವ್ ಸಾಯಿ ಹಾಗೂ ಸಂಸತ್ ಸದಸ್ಕರನ್ನು ಒಳಗೊಂಡ ನಿಯೋಗ ಅವರೊಂದಿಗೆ ತೆರಳಲಿದೆ ಪ್ರವಾಸದ ಮೊದಲ ಚರಣದಲ್ಲಿ ರಾಷ್ಟಪತಿ ಗ್ರೀಸ್ನ ಅಥೆನ್ಸ್ನಲ್ಲಿ ತಂಗಲಿದ್ದಾರೆ ಅಲ್ಲಿ ಅವರು ಗ್ರೀಸ್ ಅಧ್ಯಕ್ಷ ಪೊಕೊಪಿಸ್ ಪವಿಪೊಲೀಸ್ ಮತ್ತು ಸರ್ಕಾರದ ಇತರ ಹಿರಿಯ ಸದಸ್ಕರು ಹಾಗೂ ಪ್ರತಿಪಕ್ಷ ನಾಯಕರನ್ನು ಭೇಟ ಮಾಡಲಿದ್ದಾರೆ ರಾಷ್ಟಪತಿಗಳು ಗ್ರೀಸ್ನ ಸೇನಾ ಯೋಧರ ಸ್ಮಾರಕಕ್ಕೆ ನಮನ ಸಲ್ಲಿಸಲಿದ್ದು ಮಹತ್ವದ ಐತಿಹಾಸಿಕ ಹಾಗೂ ಪ್ರಾಚ್ಯ ವಸ್ತು ಕೇಂದ್ರಗಳಿಗೆ ಭೇಟ ನೀಡಲಿದ್ದಾರೆ ಹಾಗೂ ಅಲ್ಲಿನ ಭಾರತೀಯ ಸಂಜಾತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ರಾಷ್ಟಪತಿ ಮಂಗಳವಾರ ಲ್ಯಾಟೀನ್ ಅಮೆರಿಕಾದ ಸುರಿನಾಮ್ಗೆ ತೆರಳಲಿದ್ದು ಆ ದೇಶದ ಅಧ್ಯಕ್ಷರೊಂದಿಗೆ ಚರ್ಚೆ ನಡೆಸಲಿದ್ದಾರೆ ನಂತರ ಅಧಿಕಾರಿಗಳ ಮಟ್ಟದ ಮಾತುಕತೆ ನಡೆಯಲಿದೆ ಆರೋಗ್ಕ ದಿಷಧಿ ಚುನಾವಣೆ ಐಟ ಆಯುರ್ವೇದ ಮತ್ತಿತರ ವಲಯಗಳಲ್ಲಿ ಹಲವು ಒಪ್ಪಂದ ಹಾಗೂ ತಿಳುವಳಕೆ ಪತ್ರಕ್ಕೆ ಸಹಿ ಹಾಕುವ ನಿರೀಕ್ಷೆ ಇದೆ

ಎರಡೂ ರಾಷ್ಟಗಳ ನಡುವೆ ಜೈವಿಕ ವಿಚ್ಹಾನ ಹೊಮಿಯೋಪಥಿ ಹಾಗೂ ಸಾಂಪ್ರದಾಯಕ ಆರೋಗ್ಯ ಪದ್ಧತಿ ವಲಯಗಳಲ್ಲಿ ಹಲವು ತಿಳುವಳಿಕೆ ಪತ್ರ ಮತ್ತು ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ ಕೇಂದ್ರ ಸರ್ಕಾರದ ಅಮೃತ್ ಯೋಜನೆ ಅಡಿ ಅರುಣಾಚಲ ಪ್ರದೇಶದ ಇಟಾ ನಗರದಲ್ಲಿಂದು ತ್ಯಾಜ್ಯ ನೀರು ನಿರ್ವಹಣೆ ಮತ್ತು ಒಳಚರಂಡಿ ವ್ವವಸ್ಥೆ ನಿರ್ಮಾಣಕ್ಕೆ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ದು ಶಿಲಾನ್ಯಾಸ ನೆರವೇರಿಸಲಿದ್ದಾರೆ

ಇದೇ ವೇಳೆ ನಿರ್ಜೂಲಿಯಲ್ಲಿರುವ ಈಶಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಾದೇಶಿಕ ಸಂಸ್ಥೆಯಲ್ಲಿ ಸಂಶೋಧನಾ ವಿದ್ವಾಂಸರು ಮತ್ತು ಸಿಬ್ಬಂದಿಯನ್ನು ಉದ್ದೇಶಿಸಿ ಉಪರಾಷ್ಟಪತಿ ಭಾಷಣ ಮಾಡಲಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ನೌಕರರಿಗೆ ಬಡ್ತಿ ಮೀಸಲಾತಿ ನಿಯಮ ಅನುಷ್ಠಾನಗೊಳಿಸುವಂತೆ ಎಲ್ಲಾ ಇಲಾಖೆಗಳು ಮತ್ತು ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ ಬಡ್ತಿ ಮೀಸಲಾತಿ ಕುರಿತು ಇತ್ತೀಚೆಗೆ ಸುಪ್ರೀಂಕೋರ್ಟ್ನ ಆದೇಶದ ಅನ್ವಯ ಈ ಸೂಚನೆ ನೀಡಲಾಗಿದೆ ಸುಪ್ರೀಂಕೋರ್ಟ್ ನಿರ್ದೇಶನದ ಅನುಸಾರ ಬಡ್ತಿ ನೀಡುವಂತೆ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ತಿಳಿಸಿದೆ ಇದಲ್ಲದೇ ಎಲ್ಲಾ ಬಡ್ತಿ ಆದೇಶದಲ್ಲೂ ಸುಪ್ರೀಂಕೋರ್ಟ್ ನಿರ್ದೇಶನದ ಅನ್ವಯ ಬಡ್ತಿಯು ಮುಂದಿನ ಆದೇಶದ ನಿಬಂಧನೆಗೆ ಒಳಪಟ್ಟದೆ ಎಂಬುದನ್ನು ಸ್ಪಷ್ಟವಾಗಿ ಉಲ್ಲೇಖಿಸುವಂತೆ ತಿಳಿಸಲಾಗಿದೆ

ಭಾರಿ ಮಳೆ ಮತ್ತು ಇಲ್ಲಿನ ಕೋವೈ ನದಿ ಪ್ರವಾಹದಿಂದಾಗಿ ಬಹಳಷ್ಟು ಪ್ರದೇಶಗಳು ಜಲಾವೃತಗೊಂಡಿದ್ದು ಸಾವಿರಾರು ಜನರು ಸಂತ್ರಸ್ತರಾಗಿದ್ದಾರೆ ರಸ್ತೆ ಸಂಪರ್ಕ ಸ್ಥಗಿತಗೊಂಡಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಅಸ್ಸಾಂನ ಬಹಳಷ್ಟು ಪ್ರದೇಶಗಳಲ್ಲೂ ಪ್ರವಾಹ ತೀವ್ರಗೊಂಡಿದ್ದು

ಇದೇ ಸಂದರ್ಭದಲ್ಲಿ ರಾಷ್ವಪತಿ ರಾಮನಾಥ್ ಕೋವಿಂದ್ ಉಪ ರಾಷ್ವಪತಿ ಎಂ ವೆಂಕಯ್ಲನಾಯ್ದು ಜನತೆಗೆ ಶುಭ ಹಾರ್ಸೆಸಿದ್ದಾರೆ ಪವಿತ್ರ ರಂಜಾನ್ ಸಂಭ್ರಮಾಚರಣೆಯ ಮಾಸವಾಗಿದ್ದು ದೇಶದ ಜನತೆಗೆ ಅದರಲ್ಲೂ ಭಾರತದಲ್ಲಿ ಮತ್ತು ಹೊರದೇಶಗಳಲ್ಲಿ ನೆಲೆಸಿರುವ ಮುಸಲ್ಲಾನ ಬಾಂಧವರಿಗೆ ಶುಭ ಹಾರ್ೈಸುವುದಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಈ ಹಬ್ಬವು ಸಮಾಜದಲ್ಲಿನ ಭಾತೃತ್ವ ಮತ್ತು ಪರಸ್ವರ ನಂಬಿಕೆಯನ್ನು ಉತ್ತೇಜಿಸಲಿ ಎಂದು ಆಶಿಸಿದ್ದಾರೆ ಈದ್ ಉಲ್ ಫಿತರ್ ಆಚರಣೆ ಜನರ ನಡುವಿನ ಭಾತೃತ್ವ ಮತ್ತು ವಿಶ್ವಾಸದ ಪ್ರತೀಕವಾಗಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ

ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗದ ಕೈದಿಗಳು ತಮ್ಮ ಕುಟುಂಬ ವರ್ಗದವರೊಂದಿಗೆ ಈದ್ ಆಚರಣೆ ಮಾಡಲು ಅವಕಾತ ಕಲ್ಪಿಸುವುದಕ್ಕಾಗಿ ಮುಖ್ಚಮಂತ್ರಿ ಮೆಹಬೂಬ ಮುಖ್ಚಿ ಬಿಡುಗಡೆ ಆದೇಶ ನೀಡಿದ್ದಾರೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ

ದೇಶದಿಂದ ಪಲಾಯನ ಮಾಡಿ ಯುನೈಟೆಡ್ ಕಿಂಗ್ಡಮ್ನಲ್ಲಿರುವ ಆರೋಪಿ ವಿಜಯ್ ಮಲ್ಕ ವಿರುದ್ಧ ಭಾರತೀಯ ಸ್ವೇಟ್ ಬ್ಯಾಂಕ್ ಎಸ್ಬಿಐ ನೇತೃತ್ವದಲ್ಲಿ ಸಾಲ ಬಾಕಿ ಇರುವ ಬ್ಯಾಂಕ್ಗಳು ಕಾನೂನು ಹೋರಾಟ ನಡೆಸುತ್ತಿವೆ

ಇದರ ಜತೆಗೆ ಜಾಗತಿಕ ಆಸ್ತಿ ಜಪ್ತಿ ಆದೇಶದ ನೋಂದಣಾ ವೆಚ್ಚ ಮತ್ತು ಬ್ರಿಟನ್ನಲ್ಲಿರುವ ಕರ್ನಾಟಕದ ಸಾಲ ವಸೂಲಿ ಪ್ರಾಧಿಕಾರ ವೆಚ್ಚವನ್ನೂ ಭರಿಸುವಂತೆ ನ್ಯಾಯಾಲಯ ಆದೇಶ ನೀಡಿದೆ ಜಪಾನ್ನಲ್ಲಿ ವಯೋವೃದ್ಧರ ಸಂಬ್ಕೆ ಹೆಚ್ಚುತ್ತಿದ್ದು ಯುವಜನರ ಪ್ರಮಾಣ ಕೊರತೆಯಲ್ಲಿರುವುದರಿಂದ ದೇಶದ ಉದ್ಯೋಗ ಅಗತ್ಯತೆಗಳಿಗೆ ಅನುಸಾರವಾಗಿ ವಿದೇಶಿ ನೌಕರರಿಗೆ ಅವಕಾಶ ನೀಡುವ ಕುರಿತಂತೆ ಜಪಾನ್ ಸರ್ಕಾರ ಆರ್ಥಿಕ ಯೋಜನೆ ರೂಪಿಸಿದೆ ಇದರ ಅನ್ವಯ ಕೃಷಿ ಕಟ್ಟಡ ನಿರ್ಮಾಣ ಸಾರಿಗೆ ವೈದ್ಯಕೀಯ ಮತ್ತು ಶುಶೂಷೆ ಮತ್ತಿತರ ವಲಯಗಳಲ್ಲಿ ವಿದೇಶಿ ನೌಕರರಿಗೆ ವೀಸಾ ನೀಡಿಕೆ ಪ್ರಕ್ರಿಯೆ ಸರಳಗೊಳಿಸಲಾಗುವುದು ಎಂದು ಅಲ್ಲಿನ ಆರ್ಥಿಕ ಮತ್ತು ಹಣಕಾಸು ನೀತಿ ಸಚಿವ ತೊಷಿಮಿತ್ಸು ಮೊಟೆಗಿ ತಿಳಿಸಿದ್ದಾರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ವಲಸೆ ನೀತಿ ತಿದ್ದುಪಡಿ ಮಸೂದೆಯನ್ನು ಅಲ್ಲಿನ ಸಂಸತ್ತಿನಲ್ಲಿ ಮಂಡಿಸಲಾಗಿದೆ ಭಾರತ ಸೇರಿದಂತೆ ವಿವಿಧ ರಾಷ್ಟಗಳಿಂದ ವೃತ್ತಿಪರರಿಗೆ ನೀಡುವ ವೀಸಾ ಕೋಟಾ ನಿಯಮದ ಕಠಿಣ ನೀತಿ ಅನುಷ್ಠಾನ ಕುರಿತು ಮಸೂದೆಯಲ್ಲಿ ಉಲ್ಲೇಖಿಸಲಾಗಿದೆ ತಿದ್ದುಪಡಿ ಅನ್ವಯ ವೀಸಾ ಕೋಟಾದಲ್ಲಿ ಖಾಲಿ ಬಿದ್ದ ಸ್ಥಾನಗಳ ಪರಾಮರ್ಶೆಗಾಗಿ ಸ್ವಾಯತ್ತ ವಲಸೆ ಸಲಹಾ ಸಮಿತಿ ನೇಮಿಸಲು ಪ್ರಸ್ತಾಪಿಸಲಾಗಿದೆ ಇದರಿಂದ ಭಾರತದಂತಹ ರಾಷ್ಟಗಳ ವೃತ್ತಿಪರರು ಯುನೈಟೆಡ್ ಕಿಂಗ್ಡಂನಲ್ಲಿ ಉದ್ಯೋಗ ಮಾಡಲು ವಲಸೆ ವೀಸಾ ಪಡೆಯುವ ಪ್ರಕ್ರಿಯೆ ಸರಳವಾಗುವುದೆಂದು ನಿರೀಕ್ಷಿಸಲಾಗಿದೆ